ಈ ಮಧ್ಯೆ ದಿನವೊಂದರಲ್ಲಿ ಒಂದೂವರೆ ಲಕ್ಷಕ್ಕೂ ಪೆಚ್ಚು ಸೋಂಕು ಪರೀಕ್ಷೆ ನಡೆಸಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಗಮನಾರ್ಪ ಸಾಧನೆ ಮಾಡಿದೆ

ಲಾಕ್ಡೌನ್ ಸಡಿಲಿಕೆ ಬಳಿಕ ದೇಶದಲ್ಲಿ ಸೋಂಕು ಪ್ರಕರಣಗಳ ಹೆಚ್ಚಿದೆ

ಇದರೊಂದಿಗೆ ಅತಿ ಪೆಚ್ಚು ಕೊರೊನಾ ಪ್ರಕರಣಗಳ ಸಂಖ್ಯೆ ಹೊಂದಿರುವ ದೇಶಗಳ ಪೈಕಿ ಭಾರತ ಈಗ ನಾಲ್ಕನೇ ಸ್ಥಾನದಲ್ಲಿದೆ ಅಮೆರಿಕ ಬ್ರೆಜಿಲ್ ಮತ್ತು ರಷ್ಯಾ ನಂತರ ಭಾರತ ಜಗತ್ತಿನ ಅತಿ ಹೆಚ್ಚು ಕೊರೊನಾ ಸೋಂಕಿತರು ಇರುವ ರಾಷ್ಟ ಎನಿಸಿದೆ

ಮೇ ಮೂರನೇ ವಾರದಲ್ಲಿಯೇ ಭಾರತ ಹೆಚ್ಚು ಸೋಂಕಿತರನ್ನು ಹೊಂದಿದ ಅಗ್ರ ಪತ್ತು ರಾಷ್ಟಗಳ ಪಟ್ಟಿ ಸೇರಿತು

ಭಾರತದ ಬ್ಬಹತ್ ಕೊರೊನಾ ಹಾಟ್ಲಾಟ್ ಆಗಿ ಮಹಾರಾಷ್ಷ ಹೊರಹೊಮ್ಬಿದ್ದು

ಮಹಾರಾಷ್ಷದ ಬಳಿಕ ತಮಿಳುನಾಡು ಹಾಗೂ ದೆಹಲಿ ಸ್ಥಾನಗಳನ್ನು ಪಡೆದಿವೆ

ಮಲೇರಿಯಾ ವಿರುದ್ಧ ಬಳಸುವ ಹೈಡ್ರಾಕ್ಲಿಕ್ಲೋರೋಕ್ವಿನ್ ಎಪಿಐ ಡಿಷಧದ ರಷ್ತಿನ ಮೇಲಿನ ನಿಷೇಧವನ್ನು ತೆಗೆದುಹಾಕಲು ಔಷಧೀಯ ಇಲಾಖೆ ಅನುಮೋದನೆ ನೀಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ

ಈ ನಿಟ್ಟನಲ್ಲಿ ಡೈರೆಕ್ಷರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಡಿಜಿಎಫ್ಟಿಗೆ ಡಿಪಚಾರಿಕ ಅಧಿಸೂಚನೆ ಹೊರಡಿಸಲು ಸೂಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಔಷಧ ಕಂಪನಿಗಳು ಸಂಘಟನೆಗಳು ಮತ್ತು ಮಧ್ಯಸ್ಥಗಾರ ಸಚಿವಾಲಯಗಳ ಪ್ರತಿನಿಧಿಗಳಾದ ಪಿಯೂಷ್ ಗೋಯಲ್ ಮತ್ತು ಪರ್ದೀಪ್ ಸಿಂಗ್ ಪುರಿ ಅವರೊಂದಿಗೆ ಉದ್ದಮ ಎದುರಿಸುತ್ತಿರುವ ಸವಾಲುಗಳು ಮತ್ತು ಡಿಷಧ ರಪ್ತು ಹೆಚ್ಚಿಸುವ ಕಾರ್ಯತಂತ್ರಗಳ ಕುರಿತು ವಿವರವಾದ ಚರ್ಚೆ ನಡೆಸಿರುವುದಾಗಿ ಸದಾನಂದ ಗೌಡ ತಿಳಿಸಿದರು

ಎಸ್ಸಿ ಪ್ರಥಮ ಸ್ಥಾನ ಪಡೆದಿದೆ ಇದೇ ವಿಭಾಗದಲ್ಲಿ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಪೈಯರ್ ಎಜುಕೇಶನ್ ಎಂಟನೇ ಸ್ಥಾನದಲ್ಲಿದೆ ಒಟ್ವಾರೆ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮದ್ರಾನ್ ಐಐಟಿ ಪ್ರಥಮ ಸ್ಥಾನ ಪಡೆದಿದ್ದು ಐ ಐ ಎಸ್ಸಿ ಬೆಂಗಳೂರು ದ್ವಿತೀಯ ಸ್ಥಾನದಲ್ಲಿದೆ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಐಐಎಮ್ ಬೆಂಗಳೂರು ದ್ವಿತೀಯ ಸ್ಥಾನ ಪಡೆದಿದೆ ಫಾರ್ಮಸಿ ವಿಭಾಗದಲ್ಲಿ ಉಡುಪಿಯ ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಾಸ್ಕೂಟಿಕಲ್ ಸೈನ್ಸ್ ಏಳನೇ ಸ್ಥಾನದಲ್ಲಿದ್ದರೆ ಮೈಸೂರಿನ ಜೆ ಎಸ್ ಎಸ್ ಕಾಲೇಜ್ ಆಫ್ ಫಾರ್ಮಸಿ ಪತ್ತನೇ ಸ್ಥಾನದಲ್ಲಿದೆ ಕಾನೂನು ವಿಭಾಗದಲ್ಲಿ ಬೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಪ್ರಥಮ ಸ್ಯಾನದಲ್ಲಿದೆ ದಂತವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ದ್ವಿತೀಯ ಸ್ಥಾನದಲ್ಲಿದೆ ಅತ್ಸುತ್ತಮ ಕಾಲೇಜುಗಳ ವೈಕಿಯಲ್ಲಿ ಮಿರಾಂದಾ ಕಾಲೇಜ್ ಅಗ್ರ ಸ್ಥಾನದಲ್ಲಿದ್ದರೆ ಲೇಡಿ ಶ್ರೀರಾಮ ಮಹಿಳಾ ಕಾಲೇಜು ಮತ್ತು ಸೆಂಟ್ ಸ್ಟೇಫೆನ್ಸ್ ಕಾಲೇಜು ಕ್ರಮವಾಗಿ ಎರಡು ಮತ್ತು ಮೂರನೇ ಶ್ರೇಯಾಂಕ ಪಡೆದುಕೊಂಡಿವೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ರಮೇಶ್ ಪೊಖ್ರಿಯಾಲ್ ನಿಶಾಂಕ್ ಘೋಷಿಸಿದ್ದಾರೆ ಏಪ್ರಿಲ್ ಶಿಂಗಳಲ್ಲಿ ವಾರ್ಷಿಕ ಶ್ರೇಯಾಂಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತಿತ್ತು